ಭಾರತ ಕೊರಿಯಾ ದ್ವಿಪಕ್ಷೀಯ ವ್ಯಾಪಾರ ಉತ್ತೇಜಿಸುವ ಒಡಂಬಡಿಕೆಗಳಿಗೆ ವಾಣಿಜ್ಣ ಸಚಿವ ಸುರೇಶ್ ಪ್ರಭು ದಕ್ಷಿಣ ಕೊರಿಯಾ ವ್ಲಾಪಾರ ಸಚಿವ ಕಿಮ್ ಹ್ಲುನ್ ಚಾಂಗ್ ಸಹಿ

ಉತ್ತರಪ್ರದೇಶದ ಜೈಲಿನಲ್ಲಿ ಮಾಫಿಯಾ ಡಾನ್ ಶ್ರೇಮ್ ಪ್ರಕಾಶ್ ಸಿಂಗ್ ಅಲಿಯಾಸ್ ಮುನ್ನಾ ಭಜರಂಗಿ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಜೆ ಇನ್ ದೆಹಲಿಯ ಗಾಂಧಿಸ್ಮತಿಗೆ ಇಂದು ಭೇಟಿ ನೀಡಲಿದ್ದಾರೆ ಇದಲ್ಲದೆ ಇಬ್ಬರೂ ನಾಯಕರು ಸೊಯ್ಡಾದಲ್ಲಿನ ಸ್ಕಾಮ್ಸಂಗ್ ಸಂಸ್ಥೆಯ ಫಟಕಕ್ಕೆ ಭೇಟಿ ನೀಡಲಿದ್ದಾರೆ ನಂತರ ಅಧ್ಯಕ್ಷ ಮೂನ್ ಜೆ ಇನ್ ಅವರು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡ ಮತ್ತು ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರೊಂದಿಗೆ ಸಮಾಲೋಚನೆ ನಡೆಸಲಿದ್ದು ಬಳಿಕ ಭಾರತ ಕೊರಿಯಾ ಉದ್ದಮ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಾಲ್ಕು ದಿನಗಳ ಭಾರತ ಭೇಟಿಗಾಗಿ ನಿನ್ನೆ ಸಂಜೆ ದೆಹಲಿಗೆ ಆಗಮಿಸಿದ ಮೂನ್ ಅವರಿಗೆ ರಾಷ್ವಪತಿ ಭವನದಲ್ಲಿ ಇಂದು ಔಪಚಾರಿಕ ಸ್ವಾಗತ ಕೋರಲಾಗುವುದು ಬಳಿಕ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ನಿಯೋಗಮಟ್ಟದ ಮಾತುಕತೆ ನಡೆಸಲಿದ್ದಾರೆ ದಕ್ಷಿಣ ಕೊರಿಯಾದ ಅಧ್ಯಕ್ಷರಾಗಿ ಕಳೆದ ವರ್ಷ ಅಧಿಕಾರ ಸ್ವೀಕರಿಸಿದ ನಂತರ ಮೂನ್ ಅವರು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ ತಮ್ಮ ಸಚಿವ ಸಂಪುಟದ ಹಿರಿಯ ಸದಸ್ಯರು ಅಧಿಕಾರಿಗಳು ಹಾಗೂ ಉದ್ಯಮಪತಿಗಳ ನಿಯೋಗದೊಂದಿಗೆ ಮೂನ್ ಜೆ ಇನ್ ಭಾರತಕ್ಕೆ ಭೇಟಿ ನೀಡಿದ್ದು ನಿನ್ನೆ ಸಂಜೆ ಪೂರ್ವ ದೆಹಲಿಯ ಸ್ವಾಮಿ ನಾರಾಯಣ್ ಅಕ್ಷರಧಾಮ ಮಂದಿರಕ್ಕೆ ಭೇಟಿ ನೀಡಿದ್ದರು ಮೂನ್ ಅವರು ಕಳೆದ ವರ್ಷ ದಕ್ಷಿಣ ಕೊರಿಯಾದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ

ಆ ಬಳಕ ಮಾಧ್ಯಮದೊಂದಿಗೆ ಮಾತನಾಡಿದ ಸುರೇಶ್ ಪ್ರಭು ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಕೆಗಳು ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ಸಂಬಂಧಗಳು ಮುಂದಕ್ಕೆ ಕೊಂಡೊಯ್ಯಲು ತಮ್ಮದೇ ಪಾತ್ರ ವಹಿಸುತ್ತವೆ ಎಂದು ಹೇಳದರು ದಕ್ಷಿಣ ಕೊರಿಯಾ ವ್ಯಾಪಾರ ಸಚಿವ ಕಿಮ್ ಹುಯನ್ ಚಾಂಗ್ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರ ಮೇಕ್ ಇನ್ ಇಂಡಿಯಾ ನೀತಿಗೆ ಅನುಸಾರ ಇಂದು ಮೊದಲ ಹೆಜ್ಜೆ ಇರಿಸಲಾಗಿದೆ ದಕ್ಷಿಣ ಕೊರಿಯಾದ ಅಧ್ಯಕ್ಷರು ಮತ್ತು ಪ್ರಧಾನಮಂತ್ರಿ ಮೋದಿ ಅವರು ಸ್ಯಾಮ್ಸಂಗ್ ತಯಾರಿಕಾ ಫಟಕಕ್ಕೆ ಭೇಟಿ ನೀಡಲಿದ್ದಾರೆ

ಪಪಲ್ಗಂ ಮತ್ತು ಬಲ್ತಾಲ್ ಮಾರ್ಗಗಳಲ್ಲಿ ಬಿಗಿ ಭದ್ರತೆಯೊಂದಿಗೆ ಸುಗಮವಾಗಿ ನಡೆಯುತ್ತಿದೆ ಕಾಶ್ಮೀರ ಕಣಿವೆಯಲ್ಲಿ ನಿನ್ನೆ ಬಂದ್ ಘೋಷಣೆಯ ಹಿನ್ನೆಲೆಯಲ್ಲಿ ಪಹಲ್ಗಾಂನಿಂದ ಯಾತ್ರೆಯನ್ನು ತಾತ್ನಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಹವಾಮಾನ ಪರಿಸ್ಥಿತಿ ಸುಧಾರಿಸಿರುವುದರಿಂದ ಬಲ್ತಾಲ್ ಮಾರ್ಗದಲ್ಲಿ ಯಾತ್ರೆ ಕಳೆದ ಶನಿವಾರದಿಂದ ಮತ್ತೆ ಮುಂದುವರೆಯುತ್ತಿದೆ

ಜಮ್ಮು ಕಾಶ್ವೀರದ ಕುಪ್ನಾರ ಜಿಲ್ಲೆಯ ಹಂದ್ಲಾರಾ ತಾಲ್ಲೂಕಿನ ಖಾನ್ಪೊರಾ ಮಗಮ್ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಸಂಜೆ ಭಯೋತ್ಪಾದಕರು ಮತ್ತು ಸೇನಾ ಪಡೆ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಗುರುತು ಸಿಗದ ಭಯೋತ್ವಾದಕನೊಬ್ಬ ಹತನಾಗಿರುವ ಬಗ್ಗೆ ವರದಿಯಾಗಿದೆ ಶೋಧ ಕಾರ್ಯಾಚರಣೆ ವೇಳೆ ಸೇನಾಪಡೆ ಸಿಬ್ಲಂದಿ ಮೇಲೆ ಭಯೋತ್ವಾದಕರ ಗುಂಪಿನ ದಾಳಿ ನಂತರ ಈ ಚಕಮಕಿ ನಡೆದಿದೆ ಗುಂಡಿನ ಕಾಳಗ ಮುಂದುವರೆದಿದ್ದು ವಿವರಗಳು ಬರಬೇಕಿದೆ

ಸುಲಿಗೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ನ್ಯಾಯಾಲಯದಲ್ಲಿ ಹಾಜರು ಪಡಿಸಲು ಆತನನ್ನು ಝಾನ್ವಿ ಕಾರಾಗ್ಬಹದಿಂದ ಕರೆತರಲಾಗಿತ್ತು ಜೈಲಿನಲ್ಲಿದ್ದ ಎರಡು ವಿರೋಧಿ ಗ್ಯಾಂಗ್ಗಳ ಕಾಳಗದ ವೇಳೆ ಮುನ್ನಾ ಭಜರಂಗಿಯನ್ನು ಕೊಂದು ಹಾಕಲಾಗಿದೆ ಎಂದು ಮೀರತ್ ವಲಯದ ಹೆಚ್ಚುವರಿ ಹೊಲೀಸ್ ಮಹಾನಿರ್ದೇಶಕ ಪ್ರಶಾಂತ್ ಕುಮಾರ್ ಆಕಾಶವಾಣಿಯ ಲಖನೌ ಬಾತ್ನೀದಾರರಿಗೆ ತಿಳಿಸಿದ್ದಾರೆ

ರಾಜ್ಲದ ವಿವಿಧ ಜಿಲ್ಲೆಗಳಲ್ಲಿ ಮುನ್ನಾ ಭಜರಂಗಿ ಕೊಲೆ ಸುಲಿಗೆ ಅಪಹರಣ ಲೂಟಿಯಂತಹ ಪಲವಾರು ದುಷ್ನತ್ನಗಳಲ್ಲಿ ಆರೋಪಿಯಾಗಿದ್ಲಾನೆಂದು ನಮ್ನ ಬಾತ್ನೀದಾರರು ವರದಿ ಮಾಡಿದ್ಲಾರೆ ಮುನ್ನಾ ಭಜರಂಗಿ ಪತ್ನೆಗೆ ಸಂಬಂಧಿಸಿದಂತೆ ಬಾಗ್ಪತ್ ಕಾರಾಗೃಹದ ನಾಲ್ವರು ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಲಾಗಿದೆ ಅಮಾನತ್ತುಗೊಂಡವರಲ್ಲಿ ಜೈಲರ್ ಉದಯ್ ಪ್ರತಾಪ್ಸಿಂಗ್ ಉಪ ಜೈಲರ್ ಶಿವಾಜಿ ಯಾದವ್ ಮುಖ್ಯ ವಾರ್ಡರ್ ಅರ್ಜಿಂದರ್ ಸಿಂಗ್ ಹಾಗೂ ವಾರ್ಡರ್ ಮಾದವಕುಮಾರ್ ಸೇರಿದ್ದಾರೆ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದ್ದು ರಾಷ್ಷೀಯ ಮಾನವ ಪಕ್ಷುಗಳ ಆಯೋಗದ ನಿಯಮಾನುಸಾರ ಜುಡಿಷಿಯಲ್ ಮ್ಯಾಜಿಸ್ಲೇಟ್ ಅವರಿಂದ ತನಿಖೆ ನಡೆಸಲಾಗುವುದು

ನಿನ್ನೆ ನಾಲ್ವರು ಆಟಗಾರರನ್ನು ಸುರಕ್ಷಿತವಾಗಿ ರಕ್ಷಿಸಲಾಯಿತು ಗುಹೆಯಲ್ಲಿ ನೀರು ತುಂಬಿಕೊಳ್ಟುತ್ತಿರುವುದರಿಂದ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗಿದೆ

ಗುಹೆ ಇರುವ ಪ್ರದೇಶದಲ್ಲಿ ಇಂದು ಭಾರೀ ಮಳೆಯಾಗುವ ಬಗ್ಗೆ ಮುನ್ಲೂಚನೆ ನೀಡಲಾಗಿದ್ದು ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಲ್ಲಿಯ ಪ್ರಧಾನಮಂತ್ರಿ ಪ್ರಯುತ್ಚನ್ ಓವ್ರಾ ಇಂದು ಗುಹೆಯಿರುವ ಪ್ರದೇಶಕ್ಕೆ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ಖುದ್ದು ಪರಿಶೀಲನೆ ನಡೆಸಲಿದ್ದಾರೆ ಮುಂಬೈ ಹಾಗೂ ಅದರ ನೆರೆಹೊರೆಯ ಪ್ರದೇಶಗಳಾದ ಥಾಣೆ ಕಲ್ಕಾಣ್ ದೊಂಬಿವಿಲಿ ಐರೋಲಿ ಮುಂತಾದ ಪ್ರದೇಶಗಳಲ್ಲಿ ಇಂದು ಬೆಳಗ್ಗೆಯಿಂದ ಭಾರೀ ಮಳೆಯಾಗುತ್ತಿದೆ ನಗರ ಹಾಗೂ ಉಪನಗರ ಪ್ರದೇಶಗಳಲ್ಲಿ ಕಳೆದ ಎರಡು ದಿನಗಳಿಂದ ವಿಪರೀತ ಮಳೆ ಸುರಿಯುತ್ತಿದೆ ಯಾವುದೇ ಪ್ರದೇಶಗಳು ಜಾಲಾವೃತವಾಗಿರುವ ಬಗ್ಗೆ ವರದಿಯಾಗಿಲ್ಲ ಉಪನಗರ ರೈಲು ಸೇವೆಗಳು ಮಾಮೂಲಿಯಂತಿವೆ ಎಂದು ಬೃಹನ್ ಮುಂಬೈ ಮುನ್ಲಿಪಾಲ್ ಕಾರ್ಪೋರೇಷನ್ನ ವಿಕೋಪ ನಿಯಂತ್ರಣ ಕೊಠಡಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ

ವೈದಿಕ ಸಾಹಿತ್ಯದಲ್ಲಿ ಇತಿಹಾಸ ಮತ್ತು ಮಹಿಳಾ ಶಿಕ್ಷಣ ಸಂಸ್ಕತ ಬೌದ್ದ ಪಸ್ತಪ್ರತಿಗಳು ಭಾಗವತ ಪುರಾಣ ವ್ಯಾಖ್ಯಾನ ಗಾರ್ಗಿಯ ಜ್ಯೋತಿಷ ಮುಂತಾದ ವಿಷಯಗಳ ಕುರಿತು ವಿಚಾರಗೋಷ್ಠಿಗಳು ನಡೆಯಲಿವೆ ಸಂಸ್ಟತ ಭಾಷೆಯನ್ನು ಸಂರಕ್ಷಿಸುವ ಮತ್ತು ಉತ್ತೇಜಿಸುವ ನಿಟ್ಟನಲ್ಲಿ ಈ ಸಮ್ಮೇಳನ ಆಯೋಜಿಸಲಾಗಿದೆ ಪ್ರತಿ ಮೂರು ವರ್ಷಗಳಗೊಮ್ಮೆ ಈ ಸಮ್ಮೇಳನ ನಡೆಯಲಿದ್ದು ಭಾರತದಲ್ಲಿ ಇದುವರೆಗೆ ಮೂರು ಬಾರಿ ಆಯೋಜಿಸಲಾಗಿದೆ ಭಾರತದ ಪ್ರಾಚೀನ ವಿದ್ವಾಂಸ ತತ್ವಜ್ಞಾನಿ ಹಾಗೂ ಮುತ್ಲದ್ದಿ ಚಾಣಕ್ಯನ ಸಿದ್ವಾಂತಗಳ ಮಾರ್ಗದಲ್ಲಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಹೇಳಿದ್ದಾರೆ ಅವರು ಪುಣೆಯಲ್ಲಿ ನಿನ್ನೆ ಸಂಜೆ ಆರ್ಯ ಚಾಣಕ್ಕನ ಜೀವನ ಕುರಿತು ರಾಮ್ಬಾಬು ಮಾಲ್ಲಿ ಪ್ರಭೋದಿನಿ ಸಂಸ್ಥೆ ಏರ್ಪಡಿಸಿದ್ದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಚಾಣಕ್ಷನಿಂದಾಗಿಯೇ ಭಾರತ ದೇಶಾಡಳಿತ ಸರ್ಕಾರದ ಸ್ವರೂಪ ಹಾಗೂ ವಿದೇಶಿ ಸಂಬಂಧಗಳ ತತ್ವ ಸಿದ್ದಾಂತಗಳನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗಿದೆ ಎಂದು ಹೇಳಿದರು ಆಫ್ರಾನಿಸ್ತಾನದಿಂದ ಹಿಡಿದು ದಕ್ಷಿಣದವರೆಗೆ ಎಲ್ಲಾ ಜನರು ಒಂದೇ ಸಿದ್ದಾಂತದ ಆಧಾರದಲ್ಲಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳುವ ಮೂಲಕ ಭಾರತದ ಪರಿಕಲ್ಪನೆಯನ್ನು ಮೊಟ್ಟಮೊದಲ ಬಾರಿಗೆ ಪರಿಚಯಿಸಿದ ವ್ಯಕ್ತಿ ಚಾಣಕ್ಯ ಎಂದು ಅವರು ಹೇಳಿದರು

ಬ್ರೆಕ್ಲಿಟ್ ಕಾರ್ಯದರ್ಶಿ ಡೇವಿಡ್ ಡೇವಿಸ್ ಯುಕೆ ಸರ್ಕಾರಕ್ಕೆ ರಾಜೀನಾಮೆ ನೀಡಿದ್ದಾರೆ ಲಂಡನ್ನಲ್ಲಿ ನಿನ್ನೆ ನಡೆದ ಸಭೆಯೊಂದರಲ್ಲಿ ಬ್ರಿಟಿಷ್ ಪ್ರಧಾನಿ ತೆರೆಸಾ ಮೇ ತಮ್ನ ಬ್ರೆಕ್ಲಿಟ್ ಯೋಜನೆಗೆ ಕ್ಯಾಬಿನೆಟ್ ಬೆಂಬಲ ಪಡೆದ ಮರು ದಿನವೇ ಈ ರಾಜೀನಾಮೆ ನೀಡಲಾಗಿದೆ ಡೇವಿಸ್ ಅವರು ರಾಜೀನಾಮೆ ನೀಡಿದ ಮರುಕ್ಷಣದಲ್ಲೇ ಉಪಕಾರ್ಯದರ್ಶಿ ಸ್ಸೀವ್ ಬೇಕರ್ ಹಾಗೂ ಮತ್ತೊಬ್ಬ ಬ್ರೆಕ್ಸಿಟ್ ಸಚಿವ ಸುವೆಲ್ಲಾ ಬ್ರೇವರ್ಮನ್ ಸಹ ಪದತ್ಯಾಗ ಮಾಡಿದ್ದಾರೆ ಈ ವಲಯವನ್ನು ತೊರೆದ ನಂತರವೂ ಐರೋಷ್ನ ಸಮುದಾಯಕ್ಕೆ ಬಲವಾದ ಆರ್ಥಿಕ ಸಂಬಂಧಗಳನ್ನು ಉಳಿಸಿಕೊಳ್ಳಲು ತಮ್ನ ಪಕ್ಷವನ್ನು ಯೋಜನೆಗೆ ಒಗ್ಗೂಡಿಸುವ ತೆರೆಸಾ ಮೇ ಅವರ ಪ್ರಯತ್ನಕ್ಕೆ ಈ ವಿದ್ಯಮಾನ ಒಂದು ದೊಡ್ಡ ಹೊಡೆತ ಎಂದು ಪರಿಗಣಿಸಲಾಗಿದೆ ರಾಜೀನಾಮೆ ನೀಡಿದ ಬಳಿಕ ಮಾತನಾಡಿದ ಡೇವಿಸ್ ಅವರು ನೀತಿಯ ಸಾಮಾನ್ಯ ನಿರ್ದೇತನ ಬ್ರಿಟನ್ನನ್ನು ಹೆಜ್ಜೆಂದರೆ ದುರ್ಬಲ ಸಂಧಾನ ಸ್ವಿತಿಗೆ ತರಬಹುದು ಪರಿಸ್ವಿತಿಯಿಂದ ಪಾರಾಗದ ಸಾಧ್ಯತೆ ಬರಬಹುದು ಎಂದು ಹೇಳಿದರು